ಕೊರೊನಾ ಸೇರಿದಂತೆ ನಾನಾ ಕಾಯಿಲೆಗಳಿಗೆ ಅಗತ್ಯ ದಿಷಧ ಕೃಷಿ ಚಟುವಟಿಕೆಗೆ ಸಾಕಷ್ಟು ರಸಗೊಬ್ಬರ ಮತ್ತು ರಾಸಾಯನಿಕ ಲಭ್ಯತೆಗೆ ಅಗತ್ಯ ಕ್ರಮ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ

ಕೊರೊನಾ ಸೋಂಕಿನ ಎಲ್ಲಾ ಪ್ರಶ್ನೆಗಳಿಗೆ ಪರಿಹಾರ ಒದಗಿಸಲು ಕೋವಿಡ್ ಇಂಡಿಯಾ ಸೇವಾ ಸಂವಾದ ವೇದಿಕೆ ಅನಾವರಣ

ಕೊರೊನಾ ತಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಪರಸ್ಪರ ತಿಳುವಳಿಕೆಯ ಕಾರ್ಯತಂತ್ರ ಲೋಕಸಭೆ ಸ್ವೀಕರ್ ಓಂ ಬಿರ್ಲಾ ಹೆಡ್ ಕೊರೊನಾ ಸೇರಿದಂತೆ ನಾನಾ ಆರೋಗ್ಯ ಸಮಸ್ಥೆಗಳಿಗೆ ಸಾಕಷ್ಟು ದಿಷಧ ಪೂರೈಕೆ ಕೃಷಿ ಚಟುವಟಕೆಗೆ ರಸಗೊಬ್ಬರ ಮತ್ತು ಸೋಂಕು ನಿರೋಧಕ ರಾಸಾಯನಿಕಗಳನ್ನು ಪೂರೈಕೆ ಮಾಡಲು ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಅವರು ಸಚಿವಾಲಯದ ಕಾರ್ಯದರ್ತಿಗಳು ಮತ್ತು ಇತರೆ ಉನ್ನತ ಅಧಿಕಾರಿಗಳ ಜತೆ ಸಭೆ ನಡೆಸಿ ದಿಷಧ ರಸಗೊಬ್ಬರ ಮತ್ತು ರಾಸಾಯನಿಕಗಳ ಲಭ್ಣತೆ ಸುಧಾರಣೆಗೆ ಕಾರ್ಯತಂತ್ರ ರೂಪಿಸುವಂತೆ ಸೂಚನೆ ನೀಡಿದರು ಈ ಕುರಿತು ಟ್ವೀಟ್ ಮಾಡಿರುವ ಸದಾನಂದ ಗೌಡ ಅಧಿಕಾರಿಗಳು ವಿವಿಧ ಸಚಿವಾಲಯಗಳ ಜತೆ ಸಮನ್ವಯ ಸಾಧಿಸಿ ಅಗತ್ಯ ಔಷಧಗಳು ಜನರಿಗೆ ಸಿಗುವುದನ್ನು ಖಾತ್ರಿಪಡಿಸಬೇಕು ಎಂದು ಸೂಚಿಸಿರುವುದಾಗಿ ತಿಳಿಸಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಕೃಷಿಕ ಸಮುದಾಯಕ್ಕೆ ರಸಗೊಬ್ಲರದ ಕೊರತೆ ಆಗದಂತೆ ಸಾಕಷ್ಟು ದಾಸ್ತಾನು ಮಾಡುವ ನಿಟ್ಟನಲ್ಲಿ ಕಂಪನಿಗಳು ಕಾರ್ಯೋನ್ನುಖವಾಗಿವೆ ಹ್ಗೆಡ್ರೋಕ್ಲೋರೊಕ್ಷಿನ್ ಸೇರಿದಂತೆ ವಿವಿಧ ರೋಗಗಳಿಗೆ ಅಗತ್ಯವಾದ ಚಿಷಧಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ವಾದಿಸಲು ಚಿಷಧ ವಲಯ ನಿರತವಾಗಿದೆ ಎಂದು ಸಚಿವರು ತಿಳಿಸಿದರು

ದೆಹಲಿಯಲ್ಲಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರ ಒದಗಿಸಿದ ಆರೋಗ್ಯ ಸಚಿವಾಲಯದ ವಕ್ತಾರರೊಬ್ಲರು ಎಲ್ಲಾ ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸಮಗ್ರ ಮಾರ್ಗಸೂಚಿ ಹೊರಡಿಸಿದೆ ಕೊರೊನಾ ನಿಯಂತ್ರಣಕ್ಕೆ ಗಮನ ನೀಡುವುದರ ಜತೆಗೆ ಡಯಾಲಿಸಿಸ್ ಹೆಚ್ ಐ ವಿ ಕ್ಲಾನ್ಸರ್ ಮತ್ತು ಇತರೆ ಚಿಕಿತ್ಸಾ ಸೇವೆಗಳನ್ನು ಜನರಿಗೆ ಒದಗಿಸಲು ಗಮನ ನೀಡಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಸಲಾಗಿದೆ ಎಂದರು ವಿವಿಧ ರಾಜ್ಯಗಳಲ್ಲಿ ನಿಲುಗಡೆಯಾಗಿರುವ ಕಾರ್ಮಿಕರನ್ನು ಅನುಮತಿ ನೀಡಲಾಗಿರುವ ಚಟುವಟಕೆಗಳಲ್ಲಿ ತೊಡಗಿಸಲು ರಾಜ್ಯಗಳು ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಳ್ಳಬೇಕು ಈ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಲಾಕ್ಡೌನ್ ನಿಯಮಾವಳಿಗಳ ಜಾರಿ ಸಂಬಂಧ ರಾಜ್ಲಗಳ ಜತೆ ಮಾತುಕತೆ ನಡೆಸುತ್ತಿದೆ ಎಂದರು

ಟ್ವಟರ್ ಜಾಲತಾಣದ ಕೋವಿಡ್ ಇಂಡಿಯಾ ಸೇವಾ ಸಂವಾದ ವೇದಿಕೆಗೆ ಜನರು ಪ್ರಶ್ನೆಗಳನ್ನು ಪೋಸ್ಟ್ ಮಾಡಿದರೆ ತಜ್ಞರ ತಂಡವು ತಕ್ಷಣವೇ ಉತ್ತರ ಮತ್ತು ಪರಿಹಾರ ಒದಗಿಸಲಿವೆ ದೇಶದ ಜನತೆಗೆ ಪಾರದರ್ಶನ ವಿದ್ಯುನ್ಮಾನ ಆಡಳಿತ ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ದೇಶದ ನಾಗರಿಕರ ಸಕಲ ಆರೋಗ್ಯ ಸಮಸ್ಥೆಗಳಿಗೆ ತಜ್ಞ ವೈದ್ಯರ ತಂಡ ನೇರ ಉತ್ತರ ಒದಗಿಸುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ತುಂಬುವುದು ಈ ವೇದಿಕೆಯ ಉದ್ದೇಶವಾಗಿದೆ ಎಂದು ಹರ್ಷವರ್ಧನ್ ತಿಳಿಸಿದ್ದಾರೆ

ದೇಶಾದ್ಯಂತ ನಡೆಯುತ್ತಿರುವ ಅತ್ನದ್ಲುತ ವಿಕೋಪ ನಿರ್ವಹಣಾ ಪ್ರಯತ್ನಗಳು ಮತ್ತು ಪರಸ್ಪರ ತಿಳುವಳಿಕೆಯ ಕಾರ್ಯತಂತ್ರಗಳಿಂದಾಗಿ ಕೋವಿಡ್ ಸೋಂಕಿನ ಹಾನಿಯನ್ನು ಕನಿಷ್ಣಗೊಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು

ರಾಜ್ಯ ಶಾಸನಸಭೆಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸುವ ಸಾಧ್ಯತೆಗಳನ್ನು ಅನ್ವೇಷಿಸಬೇಕು ಕೊರೊನಾ ಸೋಂಕಿನ ಹಿನ್ನಲೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಆದ್ಲತೆಯ ಗಮನ ನೀಡಬೇಕು ಎಂದು ಓಂ ಬಿರ್ಲಾ ಸೂಚನೆ ನೀಡಿದರು ಹಲವು ರಾಜ್ಲಗಳು ಕೊರೊನಾ ಬಾಧಿತರಿಗೆ ಪರಿಹಾರ ಒದಗಿಸಲು ಸೂಕ್ತ ಕ್ರಮಗಳನ್ನು ಜರುಗಿಸಿವೆ ಶಾಸನಸಭೆಗಳ ಸದಸ್ದರು ಪರಿಹಾರ ನಿಧಿಗೆ ಸಾಕಷ್ಟು ಕೊಡುಗೆ ನೀಡುತ್ತಾ ಬಂದಿದ್ದಾರೆ

ರಾಜಸ್ತಾನ ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟ ನೀಡುತ್ತಿದ್ದು ಆ ರಾಜ್ಯಗಳಲ್ಲಿ ಲಾಕ್ಡೌನ್ ಆದೇಶ ಜಾರಿ ಮತ್ತು ಅನುಸರಣೆ ಕುರಿತು ಖುದ್ದು ಪರಿಶೀಲನೆ ನಡೆಸುತ್ತಿವೆ

ಆದಾಗ್ಡ್ಡ್ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕೇಂದ್ರದ ತಂಡಕ್ಕೆ ಅಲ್ಲಿನ ರಾಜ್ಯ ಸರ್ಕಾರ ಖುದ್ದು ಪರಿಶೀಲನೆಗೆ ಅನುಮತಿ ನೀಡಬೇಕಿದೆ ಎಂದು ತಂಡದ ನೇತೃತ್ವ ವಹಿಸಿರುವ ಕೇಂದ್ರದ ಹೆಚ್ಚುವರಿ ಕಾರ್ಯದರ್ಶಿ ಅಪೂರ್ವ ಚಂದ್ರ ತಿಳಿಸಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಮಾಧ್ವಮಗಳೊಂದಿಗೆ ಮಾತನಾಡಿದ ಅವರು ಮುಸಲ್ಲಾರು ಸೇರಿದಂತೆ ದೇಶದ ಎಲ್ಲಾ ವರ್ಗದ ಜನತೆ ಈ ಸಂಕಷ್ನ ಸಮಯದಲ್ಲಿ ಆರೋಗ್ಗ ಕಾರ್ಯಕರ್ತರು ಪೊಲೀಸರು ಅಧಿಕಾರಿಗಳು ಮತ್ತು ನೈರ್ಮಲ್ಲ ಕಾರ್ಯಕರ್ತರ ಸೇವೆಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಜಾತ್ಖತೀತತೆ ಮತ್ತು ಸೌಹಾರ್ದತೆ ಭಾರತವನ್ನು ಒಗ್ಗೂಡಿಬಿದೆ ಇದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡಲು ಸಹಕಾರ ನೀಡಿದೆ ಅಲ್ಪಸಂಖ್ಯಾತರು ಸೇರಿದಂತೆ ದೇಶದ ಎಲ್ಲಾ ನಾಗರಿಕರ ಸಾಂವಿಧಾನಿಕ ಸಾಮಾಜಿಕ ಮತ್ತು ಧಾರ್ಮಿಕ ಹಕ್ಕುಗಳು ಭಾರತದ ಸಾಂವಿಧಾನಿಕ ಮತ್ತು ನ್ನೆತಿಕ ಖಾತ್ರಿಯಾಗಿದೆ ಎಂದು ಅವರು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತ್ಬತ್ವದಲ್ಲಿ ಕೊರೊನಾ ವಿರುದ್ದ ಹೋರಾಡಲು ಇಡೀ ದೇಶವೇ ಒಗ್ಗಚ್ನಾಗಿದೆ ಎಂದು ಸಚಿವರು ತಿಳಿಸಿದರು ದುಷ್ತರ್ಮಿಗಳ ಗಲಭೆಗೆ ಒಳಗಾಗಿದ್ದ ಬೆಂಗಳೂರು ನಗರದ ಪಾದರಾಯನಪುರ ಸಂಪೂರ್ಣ ನಿಯಂತ್ರಣದಲ್ಲಿದೆ ಎಂದು ಕರ್ನಾಟಕ ಗೃಹ ಸಚಿವ ಬಸವರಾಜ ಬೊಮ್ನಾಯಿ ಸ್ಪಷ್ಟಪಡಿಸಿದ್ದಾರೆ

ಕರ್ನಾಟಕದ ಹಾಟ್ಸ್ವಾಟ್ ಜಿಲ್ಲೆಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿ ಪಾಲಿಸಲು ಎಲ್ಲಾ ಅಗತ್ಯ ಕ್ರಮಗಳನ್ನು ಜರುಗಿಸಲಾಗಿದೆ ಎಂದರು

ಕರ್ನಾಟಕ ಪೊಲೀಸ್ ಇಲಾಖೆಯ ಅಂಗಸಂಸ್ವೆ ನಾಗರಿಕ ರಕ್ಷಣಾ ವಿಭಾಗ ಹಾಗೂ ಇಸ್ತಾನ್ನ ಅಕ್ಷಯ ಪಾತ್ರೆ ಫೌಂಡೇಷನ್ ಸ್ವಯಂ ಸೇವಕರು ದಿನಖಿ ಕಿಟ್ಗಳನ್ನು ವಿತರಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಸಚಿವರು ತಿಳಿಸಿದರು

ಕೊರೊನಾ ಸೋಂಕು ವ್ಲಾಪಕವಾಗಿ ಹರಡುತ್ತಿರುವ ಮ್ಯೆಸೂರು ಜಿಲ್ಲೆಯಲ್ಲಿ ಗಂಟಲು ದ್ರವ ಪರೀಕ್ಷೆಯನ್ನು ತ್ವರಿತವಾಗಿ ನಡೆಸಬೇಕು ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸಬೇಕು ಎಂದು ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಸೂಚನೆ ನೀಡಿದ್ದಾರೆ